ಪ್ರಧಾನಮಂತ್ರಿ ಅವರಿಗೆ ದೂರವಾಣಿ ಕರೆ ಮಾಡಿ ಶುಭ ಕೋರಿದ ಪಾಕ್ ಪ್ರಧಾನಿ ಇಮ್ರಾನ್ ಬಾನ್ ಬಡತನದ ವಿರುದ್ದ ಜಂಟಿ ಹೋರಾಟ ನಡೆಸುವ ತಮ್ನ ಹಳೆಯ ಸಲಹೆಯನ್ನು ನೆರೆರಾಷ್ಲಕ್ಷೆ ನೆನಪಿಸಿದ ನರೇಂದ್ರ ಮೋದಿ

ಎಸ್ ಆರ್ ಕಾಂಗ್ರೆಸ್ ನಾಯಕ ವೈ ಎಸ್

ರಾಷ್ಷಪತಿ ಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ ಜೊತೆಗೆ ಹಲವು ಸಂಸದರು ಕೇಂದ್ರ ಸಚಿವರಾಗಿಯೂ ಪ್ರಮಾಣ ವಚನ ಸ್ನೀಕರಿಸಲಿದ್ದಾರೆ ನಿನ್ನೆಯಷ್ಷೇ ನರೇಂದ್ರ ಮೋದಿ ಅವರು ಬಿಜೆಪಿ ಮತ್ತು ಎನ್ಡಿಎ ಸಂಸದೀಯ ಪಕ್ಷದ ನಾಯಕರಾಗಿ ಆಯ್ಲೆಯಾಗಿದ್ದರು ನೂತನ ಸರ್ಕಾರ ರಚನೆಗೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಿದ್ದರು ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ಖಾನ್ ಮಾಲ್ಡೀವ್ನ ಮಾಜಿ ಅಧ್ಯಕ್ಷ ಮೊಹಮ್ದದ್ ನಶೀದ್ ನೇಪಾಳದ ಮಾಜಿ ಪ್ರಧಾನಿ ಮಾಧವ್ ನೇಪಾಳ್ ಅವರು ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಕುರಿತು ವಿದೇಶಾಂಗ ಇಲಾಖೆ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ಲು ಪಾಕಿಸ್ತಾನ ಪ್ರಧಾನಿಯವರು ಕರೆ ಮಾಡಿ ಶುಭ ಕೋರಿದ್ಲಾರೆ ಈ ಸಂದರ್ಭದಲ್ಲಿ ನೆರೆಹೊರೆ ರಾಷ್ಷಗಳ ಹಿತಾಸಕ್ತಿ ತಮ್ನ ಮೊದಲ ನೀತಿಯಾಗಿದೆ ಎಂದು ಪಾಕಿಸ್ತಾನ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬಡತನದ ವಿರುದ್ದ ಮೊದಲ ಹೋರಾಟ ನಡೆಸಬೇಕು ಎಂಬ ತಮ್ಮ ಹಿಂದಿನ ಹೇಳಿಕೆಯನ್ನು ಮನರುಚ್ಲರಿಸಿದರು ನೆರೆಹೊರೆಯಲ್ಲಿ ಪರಸ್ತರ ನಂಬಿಕೆಯ ಹಿಂಸಾಚಾರ ಮತ್ತು ಭಯೋತ್ತಾದನೆಮುಕ್ತ ಪರಿಸ್ತಿತಿ ನಿರ್ಮಾಣವಾಗಬೇಕೆಂದು ಆಶಯ ವ್ಯಕ್ತಪಡಿಸಿದರು ಮಾಲ್ತೀವ್ಸ್ನ ಮಾಜಿ ಅಧ್ಯಕ್ಷ ನಶೀದ್ ಭಾರತದೊಂದಿಗೆ ಇತ್ತೀಚಿನ ವರ್ಷಗಳಲ್ಲಿ ಬಾಂಧವ್ಯ ಬಲವರ್ಧನೆಗೊಂಡಿರುವುದನ್ನು ಪ್ರಸ್ತಾಪಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಭಯ ದೇಶಗಳ ನಡುವಿನ ಬದ್ದತೆಯನ್ನು ಮತ್ತೊಮ್ಮ ಸ್ಮರಿಸಿದ್ದು ಉಭಯ ರಾಷ್ಟಗಳು ಏಷ್ಯಾ ವಲಯದಲ್ಲಿ ಶಾಂತಿ ಭದ್ರತೆ ಅಭಿವೃದ್ದಿ ವಿಚಾರದಲ್ಲಿ ಹೊಂದಿರುವ ನಿಲುವುಗಳನ್ನು ತಮ್ಮ ಮಾತುಕತೆ ವೇಳೆ ನೆನಪಿಸಿಕೊಂಡಿದ್ದಾರೆ ನೇಪಾಳ ಮಾಜಿ ಪ್ರಧಾನಿಯವರ ಅಭಿನಂದನೆ ಸ್ವೀಕರಿಸಿದ ಮೋದಿ ಅವರು ಭಾರತ ನೇಪಾಳದ ನಡುವಿನ ಸಾರ್ವತ್ರಿಕ ಬಾಂಧವ್ಯವನ್ನು ಮೆಲುಕು ಹಾಕಿದ್ದಾರೆ ಸಿಕ್ಕಿಂನಲ್ಲಿ ನೂತನ ಸರ್ಕಾರ ರಚಿಸಲು ಸಿಕ್ಕಿಂ ಕಾಂತಿಕಾರಿ ಮೋರ್ಚಾ ಅಧ್ಯಕ್ಷ ಪಾಗೂ ಶಾಸಕಾಂಗ ನಾಯಕ ಪ್ರೇಮ್ ಸಿಂಗ್ ಗೊಲಾಯ್ ಅವರಿಗೆ ರಾಜ್ಯಪಾಲರು ಆಹ್ವಾನ ನೀಡಿದ್ದಾರೆ

ಅವರ ಜೊತೆ ನೂತನ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಈ ಐತಿಹಾಸಿಕ ಸಮಾರಂಭದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಪಲವಾರು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ

ಇಂದು ಸಂಜೆ ಅಹ್ಮದಾಬಾದ್ಗೆ ಆಗಮಿಸಿದ ಅವರನ್ನು ಗುಜರಾತ್ ರಾಜ್ಯಪಾಲ ಒ

ಕೊಜ್ಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಉಪಮುಖ್ಯಮಂತ್ರಿ ನಿತಿನ್ ಪಟೇಲ್ ಸ್ವೀಕರ್ ರಾಜೇಂದ್ರ ಕ್ರಿವೇದಿ ಮತ್ತಿತರ ಮುಖಂಡರು ನರೇಂದ್ರ ಮೋದಿ ಬರಮಾಡಿಕೊಂಡರು ಬಳಿಕ ಮೋದಿ ಅವರು ಸರ್ದಾರ್ ಪಟೇಲ್ ಪ್ರತಿಮೆಗೆ ಮಷ್ಪ ನಮನ ಸಲ್ಲಿಸಿದರು ವಿಮಾನ ನಿಲ್ದಾಣದ ಹೊರಭಾಗದಲ್ಲಿ ನೆರೆದಿದ್ದ ಅಪಾರ ಅಭಿಮಾನಿಗಳು ನರೇಂದ್ರ ಮೋದಿ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ಬಳಿಕ ಕಾನ್ವುರದ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಲಾದ ಅಭಿನಂದನಾ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಂಡು ಅಭೂತಮೂರ್ವ ಗೆಲುವಿಗೆ ಕಾರಣರಾದ ಕಾರ್ಯಕರ್ತರನ್ನು ಅಭಿನಂದಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ತಮ್ಮ ಸ್ವಕ್ಷೇತ್ರ ವಾರಾಣಸಿಗೆ ಭೇಟಿ ನೀಡಲಿದ್ದಾರೆ

ಸರ್ಕಾರದ ಪ್ರಧಾನ ವಕ್ತಾರರು ಈ ಕುರಿತು ಟ್ವೀಟ್ ಮಾಡಿದ್ದು ಆರೋಗ್ಯ ವಿಚಾರದಲ್ಲಿ ಮಾಡುವ ವರದಿಗಳಲ್ಲಿ ಊಹಾಮೋಪಗಳು ಇರಬಾರದು ಸ್ಪಷ್ಟತೆಗೆ ಆದ್ಯತೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ ಬಿಜು ಜನತಾದಳದ ಮುಖ್ಯಸ್ವ ನವೀನ್ ಪಟ್ನಾಯಕ್ ಬಿಜೆಡಿ ಶಾಸಕಾಂಗ ಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದಾರೆ

ಬಳಿಕ ನವೀನ್ ಪಟ್ನಾಯಕ್ ರಾಜ್ಯಪಾಲ ಪ್ರೊ ಗಣೇಶಿ ಲಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಪಕ್ಕು ಪ್ರತಿಪಾದಿಸಿದರು ರಾಜ್ಯಪಾಲರು ನೂತನ ಸರ್ಕಾರ ರಚಿಸುವಂತೆ ನವೀನ್ ಪಟ್ನಾಯಕ್ ಅವರಿಗೆ ಆಷ್ವಾನ ನೀಡಿದರು

ಇತ್ತೀಚೆಗೆ ಫೋನಿ ಚಂಡಮಾರುತದಿಂದ ಒಡಿಶಾ ರಾಜ್ಯಕ್ಕೆ ತೀವ್ರ ಪಾನಿ ಸಂಭವಿಸಿರುವ ಹಿನ್ನೆಲೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಸರಳವಾಗಿ ನಡೆಸಲು ತೀರ್ಮಾನಿಸಲಾಗಿದೆ

ಆಂಧ್ರಪ್ರದೇಶ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸುವ ವಿಚಾರದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆಯೇ ಹೊರತು ಕೇಂದ್ರದ ಮೇಲೆ ಒತ್ತಡ ಹೇರುವ ಇಲ್ಲವೇ ಒತ್ತಾಯ ಮಾಡುವುದಿಲ್ಲವೆಂದು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ನಾಯಕ ಪಾಗೂ ಆಂಧ್ರ ಪ್ರದೇಶದ ನಿಯೋಜಿತ ಮುಖ್ಯಮಂತ್ರಿ ವೈ ಎಸ್ ಜಗನ್ ಮೋಪನ್ ರೆಡ್ಡಿ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಂಧ್ರ ಪ್ರದೇಶದ ಜನತೆ ಉದಾತ್ತ ಮನೋಭಾವವುಳವರು ಎಂದು ಪ್ರಧಾನಮಂತ್ರಿ ಅವರಿಗೆ ತಿಳಿಸಿರುವುದಾಗಿ ಅವರು ಸ್ಪಷ್ಟಪಡಿಸಿದರು ಈ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದು ಆಂಧ್ರದ ನಿಯೋಜಿತ ಮುಖ್ಯಮಂತ್ರಿ ಜಗನ್ ಮೋಪನ್ ರೆಡ್ಡಿ ಅವರೊಂದಿಗಿನ ಭೇಟಿ ಅತ್ಯುತ್ತಮವಾಗಿತ್ತು ಆಂಧ್ರಪ್ರದೇಶದ ಅಭಿವೃದ್ದಿ ಕುರಿತು ಚರ್ಚೆ ನಡೆಸಲಾಗಿದೆ ಕೇಂದ್ರದಿಂದ ಎಲ್ಲಾ ಸಾಧ್ಯ ನೆರವು ನೀಡುವುದಾಗಿ ಅವರಿಗೆ ವಾಗ್ವಾನ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಬಳಿಕ ಜಗನ್ ಮೋಪನ್ ರೆಡ್ಡಿ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಅವರನ್ನು ಭೇಟಿ ಮಾಡಿ ಸಹಕಾರ ಕೋರಿದರು ಜಗನ್ ಮೋಹನ್ ರೆಡ್ಡಿ ನಿನ್ನೆ ಶಾಸಕಾಂಗ ನಾಯಕರಾಗಿ ಆಯ್ಲೆಯಾಗಿದ್ಲು ಗುರುವಾರ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಳಿದ್ದಾರೆ ಪಶ್ಚಿಮ ಬಂಗಾಳದ ದಕ್ಷಿಣ ಜಿಲ್ಲೆಗಳಲ್ಲಿ ಇಂದು ಮುಂಜಾನೆ ಲಘು ಭೂಕಂಪ ಸಂಭವಿಸಿದೆ

ಆದರೆ ಯಾವುದೇ ಸಾವು ನೋವಿನ ಮಾಹಿತಿ ಲಭ್ಯವಾಗಿಲ್ಲ ಪ್ಟಾರೀಸ್ನಲ್ಲಿ ಇಂದಿನಿಂದ ಈ ಋತುಮಾನದ ಎರಡನೇ ಗ್ರ್ಯಾಂಡ್ಸ್ಲಾಮ್ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಆರಂಭವಾಗಿದೆ

ಅಗ್ರ ತ್ರೇಯಾಂಕಿತ ನೊವಾಕ್ ಜೊಕೊವಿಜ್ ನೊವಾಮಿ ಒಸಕಾ ಹಾಲಿ ಚಾಂಪಿಯನ್ ರಫಲ್ ನಡಾಲ್ ಹಾಗೂ ಸಿಮೋನಾ ಪಲೀಪ್ ರೋಜರ್ ಫೆಡರರ್ ಕರೋಲಿನಾ ಪ್ಲಿಸ್ಥೊವಾ ಡಾಮಿನಿಕ್ ಥೈನ್ ಅಲೆಗ್ಲಾಂಡರ್ ಝರೇವ್ ಸರೀನಾ ವಿಲಿಯಮ್ಸ್ ವೀನಸ್ ವಿಲಿಯಮ್ಸ್ ಆಡುತ್ತಿರುವ ಪ್ರಮುಖ ಆಟಗಾರರಾಗಿದ್ದಾರೆ

ರೈಫಲ್ ಹಾಗೂ ಪಿಸ್ತೂಲ್ ವಿಭಾಗಗಳಲ್ಲಿ ಪಂದ್ಯಗಳು ಪ್ರಗತಿಯಲ್ಲಿವೆ ಭಾರತದ ಅಮೂರ್ವಿ ಚಂಡೇಲಾ ಅಂಜುಂ ಮೌದ್ಗಿಲ್ ಹಾಗೂ ಎಲಾವನಿಲ್ ವೆಲಾರಿವನ್ ಆಡುತ್ತಿರುವ ಪ್ರಮುಖ ಆಟಗಾರರಾಗಿದ್ದಾರೆ